ವಿಡಿಯೋ ಕಾನ್ಸರೆನ್ಸ್ ಮೂಲಕ ರಾಜಸ್ತಾನದ ಪಲಿ ಜೆಲ್ಲೆಯಲ್ಲಿ ಆಯೋಜಿಸಲಾಗಿದ್ದ ಜೈನಾಚಾರ್ಯರ ಪುತ್ಲಳಿಯನ್ನು ಲೋಕಾರ್ಪಣೆ ಮಾಡಿ ಮಾತನಾಡಿದ ಅವರು ಹೊಸ ವರ್ಷ ಆದ್ಯಾತ್ಮಿಕ ಸ್ಪೂರ್ತಿಗೆ ನಾಂದಿ ಹಾಡಿದೆ ಗುಜರಾತ್ನಲ್ಲಿ ಇಬ್ಬರು ಮಹಾನ್ ಚೇತನಗಳು ಎಲ್ಲರಿಗೂ ಆದರ್ಶಪ್ರಾಯರಾಗಿದ್ದಾರೆ ಒಬ್ಬರು ರಾಜಕೀಯ ಮುತ್ಸದಿ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಮತ್ತೊಬ್ಬರು ಆಚಾರ್ಯ ವಲ್ಲಭ ಮಹಾರಾಜ್ ಎಂದು ಬಣ್ಣೆಸಿದರು ಈ ಪುತ್ಲಳ ಇಡೀ ಜಗತ್ತಿಗೆ ಶಾಂತಿ ಮತ್ತು ಅಹಿಂಸೆಯ ಸ್ಪೂರ್ತಿಯಾಗಲಿದೆ ಆಚಾರ್ಯ ವಲ್ಲಭ ಅವರು ದೇಶದ ಶಿಕ್ಷಣ ಕ್ಷೇತ್ರದಲ್ಲಿ ಸ್ವಾವಲಂಭನೆ ಸಾಧಿಸಲು ಅಡಿಗಲ್ಲು ಹಾಕಿದ್ದಾರೆ ಈ ಸಂಸ್ಥೆಗಳ ಮೂಲಕ ಮಹಿಳೆಯರ ಶಿಕ್ಷಣಕ್ಕೂ ಬುನಾದಿ ಹಾಕಿದ್ದಾರೆ ಸಾಧು ಸಂತರು ಇದೀಗ ಸ್ವಳೀಯ ಉತ್ಪನ್ನಗಳಿಗೆ ಮಾನ್ಥತೆ ನೀಡುವ ವೋಕಲ್ ಫಾರ್ ಲೋಕಲ್ ಫೋಷಣೆಯನ್ನು ಎಲ್ಲೆಡೆ ಪಸರಿಸಬೇಕು ಸಾಧು ಸಂತರು ಸ್ವಾತಂತ್ರ್ಯ ಚಳವಳಿ ಸಂದರ್ಭದಲ್ಲಿ ಮಹತ್ವದ ಪಾತ್ರ ವಹಿಸಿದ್ದರು ಇದೀಗ ಸ್ಥಳೀಯ ಉತ್ಪನ್ನಗಳಿಗೆ ಮಾನ್ಯತೆ ದೊರಕಿಸಲು ವಿಶೇಷ ಗಮನಹರಿಸಬೇಕು ಎಂದು ಪ್ರಧಾನಮಂತ್ರಿ ಅವರು ಮನವಿ ಮಾಡಿದರು ಭಾರತ ಸದಾಕಾಲ ಶಾಂತಿ ಅಹಿಂಸೆ ಮಾನವೀಯ ಪಥದಲ್ಲಿ ಸಾಗಿದೆ ಜಗತ್ತು ಈ ಮಾರ್ಗದಿಂದ ಪ್ರೇರಣೆ ಪಡೆದಿದ್ದು ಇದೀಗ ಮತ್ತೊಮ್ಮೆ ಭಾರತದತ್ತ ಸೋಡುವಂತಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದರು

ರಾಜಧಾನಿ ಮತ್ತು ಎಫ್ಎಂ ರೈನ್ಬೋ ವಾಹಿನಿಗಳಲ್ಲಿ ಕಾರ್ಯಕ್ರಮ ಬಿತ್ತರವಾಗಲಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪಾಲ್ಗೊಳ್ಳಲಿದ್ದಾರೆ ಈ ಶೃಂಗಸಭೆಯನ್ನು ವರ್ಚುವಲ್ ವೇದಿಕೆ ಮೂಲಕ ರಷ್ಯಾ ಆಯೋಜಿಸಿದೆ ಜಾಗತಿಕ ಸ್ವಿರತೆ ಭದ್ರತೆ ನಾವಿನ್ಯತೆಯ ಪ್ರಗತಿ ಈ ಬಾರಿಯ ಶೃಂಗಸಭೆಯ ಧ್ಲೆಯವಾಕ್ಯವಾಗಿದ್ದು ಬ್ರಿಕ್ಸ್ ರಾಷ್ಷ ನಡುವೆ ಸಹಕಾರ ಪರಸ್ಪರ ಹಿತಾಸಕ್ತೆ ಜಾಗತಿಕ ವಿಷಯಗಳ ಕುರಿತು ಚರ್ಚೆ ನಡೆಯಲಿದೆ

ವೆಂಕಯ್ಣನಾಯ್ಡು ಕರೆ ನೀಡಿದ್ದಾರೆ ದೇಶ ಸ್ವಾವಲಂಬಿಯಾಗಲು ಹಾಗೂ ಜಾಗತಿಕ ಕೇಂದ್ರಗಳಾಗಿ ಹೊರ ಹೊಮ್ಮಲು ಶಿಕ್ಷಣ ಸಂಸೈಗಳು ಕೊಡುಗೆ ನೀಡಬೇಕು ಎಂದು ಹೇಳದ್ದಾರೆ ಹೈದ್ರಾಬಾದ್ ವಿಶ್ವವಿದ್ಯಾಲಯದ ಕಟ್ಟಡ ಉದ್ಘಾಟಿಸಿ ಮಾತನಾಡಿದ ಅವರು ಎಲ್ಲ ನಿರೀಕ್ಷೆಗಳನ್ನು ಸಕಾರಗೊಳಿಸಲು ನೂತನ ರಾಷ್ಟೀಯ ಶಿಕ್ಷಣ ನೀತಿ ಕೀಲಿ ಕೈ ಆಗಿದೆ ಎಂದರು ಅನಕ್ಷರತೆ ಮಹಿಳೆಯರ ಮೇಲಿನ ದೌರ್ಜನ್ಯ ಲಿಂಗತಾರತಮ್ಯದಂತಪ ಸಮಸ್ಥೆಗಳನ್ನು ನಿವಾರಿಸಲು ಯುವ ಸಮೂಹ ಮುಂದಾಗಬೇಕು ಮುಂದಿನ ಪೀಳಗೆಯಲ್ಲಿ ಕ್ರಿಯಾತೀಲತೆ ಮತ್ತು ಸಂಶೋಧನೆ ಮನೋಭಾವನೆಯನ್ನು ಮೂಡಿಸಲು ಯುವ ಶಕ್ತಿ ಕಾರ್ಯೋನ್ನುಖವಾಗಬೇಕೆಂದು ಹೇಳಿದರು

ಈ ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬರು ಕೋವಿಡ್ ನಿಯಂತ್ರಣ ಮಾರ್ಗಸೂಚಿಯನ್ನು ಪರಿಪಾಲಿಸಬೇಕು ಎಂದು ಉಪರಾಷ್ಷಪತಿ ಎಂ ವೆಂಕಯ್ಯ ನಾಯ್ದು ಸಲಹೆ ಮಾಡಿದರು

ಏಳನೇ ಬಾರಿಗೆ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದ್ದು ಬಿಹಾರ ರಾಜ್ಯಪಾಲ ಫಗು ಚೌವಾಣ್ ಗೋಪ್ಯತಾ ಪ್ರತಿಜ್ಞಾವಿಧಿ ಬೋಧಿಸಿದರು

ಅದರಲ್ಲಿ ಏಳು ಮಂದಿ ಬಿಜೆಪಿ ಐವರು ಜೆಡಿಯು ವಿಕಾಸ್ತೀಲ್ ಇನ್ಲಾನ್ ಪಾರ್ಟಿ ಹಾಗೂ ಹಿಂದುಸ್ತಾನಿ ಅವಾಮಿಮೋರ್ಚದ ತಲಾ ಒಬ್ಲರು ಸಂಪುಟಕ್ಕೆ ಸೇರ್ಪಡೆಯಾಗಿದ್ದಾರೆ ಬಿಜೆಪಿಯಿಂದ ಮಂಗಲ್ಪಾಂಡೆ ರಾಮ್ಸೂರತ್ಕುಮಾರ್ ಜೀವೇಶ್ಕುಮಾರ್ ರಾಮ್ಪ್ರೀತ್ ಪಾಸ್ವಾನ್ ಮತ್ತು ಅಮರೇಂದ್ರ ಪ್ರತಾಪ್ ಸಿಂಗ್ ಜೆಡಿಯುನಿಂದ ವಿಜಯಕುಮಾರ್ ಚೌಧರಿ ಶೀಲಾಕುಮಾರಿ ಅಶೋಕ್ಕುಮಾರ್ ಚೌಧರಿ ವಿಜಯೇಂದ್ರ ಪ್ರಸಾದ್ ಯಾದವ್ ಮತ್ತು ಮೇವಾಲಾಲ್ ಚೌಧರಿ ಹಿಂದೂಸ್ತಾನ್ ಅವಾಮಿ ಮೋರ್ಚದ ಸಂತೋಷ್ಕುಮಾರ್ ಮತ್ತು ವಿಕಾಸ್ತೀಲ್ ಇನ್ಲಾನ್ ಪಾರ್ಟಿಯ ಮುಖೇಶ್ ಸನ್ನಿ ಸಚಿವರಾಗಿ ಅಧಿಕಾರ ಸ್ನೀಕಾರ ಮಾಡಿದ್ದಾರೆ ಮುಖೇಶ್ ಸನ್ನಿ ಚುನಾವಣೆಯಲ್ಲಿ ಪರಾಭವಗೊಂಡಿದ್ದು ಅವರು ಪಕ್ಷದ ವರಿಷ್ಠರಾಗಿದ್ದಾರೆ ಈ ಸಮಾರಂಭದಲ್ಲಿ ಬಿಜೆಪಿ ರಾಷ್ಷೀಯ ಅಧ್ಯಕ್ಷ ಜೆ

ನಡ್ಡಾ ಕೇಂದ್ರ ಗೃಹ ಸಚಿವ ಅಮಿತ್ ಷಾ ಕೇಂದ್ರ ಗೃಹ ಖಾತೆ ರಾಜ್ಯಸಚಿವ ನಿತ್ಯಾನಂದ ರೈ ಬಿಹಾರದಲ್ಲಿ ಬಿಜೆಪಿ ಉಸ್ತುವಾರಿ ನೋಡಿಕೊಳ್ಳುತ್ತಿರುವ ಭೂಪೇಂದ್ರ ಯಾದವ್ ಹಾಗೂ ದೇವೇಂದ್ರ ಫಡ್ನವೀಸ್ ಉಪಸ್ಥಿತರಿದ್ದರು ಪಾಟ್ನಾದಲ್ಲಿ ನಿನ್ನೆ ನಡೆದ ಸಭೆಯಲ್ಲಿ ನಿತೀಶ್ಕುಮಾರ್ ಅವಿರೋಧವಾಗಿ ಎನ್ಡಿಎ ಶಾಸಕಾಂಗ ನಾಯಕರಾಗಿ ಆಯ್ಲೆಯಾಗಿದ್ದರು

ಬಿಹಾರ ಮುಖ್ಯಮಂತ್ರಿಯಾಗಿ ಪದಗ್ರಪಣ ಮಾಡಿದ ನೀತ್ಕುಮಾರ್ ಅವರನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ ಈ ಕುರಿತು ಟ್ವೀಟ್ ಮಾಡಿರುವ ಅವರು ಬಿಹಾರದ ಪ್ರಗತಿಗೆ ಎನ್ಡಿಎ ಕುಟುಂಬ ಒಟ್ಟಿಗೆ ಕಾರ್ಯನಿರ್ವಹಿಸಲಿದೆ ಬಿಹಾರದ ಕಲ್ಲಾಣಕ್ಕಾಗಿ ಕೇಂದ್ರ ಸರ್ಕಾರ ಎಲ್ಲಾ ರೀತಿಯ ನೆರವು ನೀಡಲಿದೆ ಎಂದು ಅವರು ಹೇಳಿದ್ದಾರೆ

ಸುಧಾಕರ್ ಟ್ವೀಟ್ ಮೂಲಕ ಈ ಮಾಹಿತಿ ನೀಡಿದ್ದಾರೆ

ಮಹಾರಾಷ್ಟದಲ್ಲಿ ಇಂದಿನಿಂದ ಧಾರ್ಮಿಕ ಸ್ಥಳಗಳು ಮತ್ತು ದೇವಾಲಯಗಳನ್ನು ಸಾರ್ವಜನಿಕ ಪ್ರವೇಶಕ್ಕೆ ಮುಕ್ತಗೊಳಿಸಲಾಗಿದೆ ಕೋವಿಡ್ ಸೋಂಕು ನಿಯಂತ್ರಣ ಉದ್ಲೇಶದಿಂದ ಸಾರ್ವಜನಿಕರ ಪ್ರವೇಶ ನಿರ್ಬಂಧಿಸಲಾಗಿತ್ತು ಇದೀಗ ಎಂಟು ತಿಂಗಳ ನಂತರ ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಅನ್ನಯ ದೇವಸ್ಥಾನಗಳಗೆ ಪ್ರವೇಶ ಕಲ್ಪಿಸಲಾಗಿದೆ ಮಹಾರಾಷ್ಸದ ಶಿರಡಿ ಸಾಯಿಬಾಬಾ ಪಂಡರಾಪುರದ ವಿಠಲ್ಮಂದಿರ ತುಳಜಿ ಭವಾನಿ ಸಿದ್ದಿವಿನಾಯಕ ದೇವಸ್ಥಾನ ಮಹಾಲಕ್ಷ್ಮೀ ಮುಂಬಾದೇವಿ ದೇವಾಲಯಗಳು ಹಾಜಿ ಅಲಿ ದರ್ಗಾ ಮಹಿಮ್ ಚರ್ಚ್ಗಳಿಗೆ ಪ್ರವೇತ ಕಲ್ಪಿಸಲಾಗಿದೆ ಭಕ್ತಾದಿಗಳು ಸೋಂಕು ನಿಯಂತ್ರಣ ಕ್ರಮಗಳನ್ನು ಅನುಸರಿಸುತ್ತಿದ್ದು ಶಿಸ್ತು ಪ್ರದರ್ಶನ ಮಾಡುತ್ತಿದ್ದಾರೆ ಎಲ್ಲೆಡೆ ಸೋಂಕು ನಿಯಂತ್ರಣ ಕ್ರಮಗಳಿಗೆ ಆದ್ದತೆ ನೀಡಲಾಗಿದೆ ಎಂದು ನಮ್ಮ ಬಾತ್ಸೀದಾರರು ವರದಿ ಮಾಡಿದ್ದಾರೆ ಪಿಂಚಣಿದಾರರು ತಮ್ನ ಪಿಂಚಣಿ ಸೌಲಭ್ಯ ಪಡೆಯಲು ಡಿಜಿಟಲ್ ಲೈಪ್ ಸರ್ಟಫಿಕೇಟ್ ಸಲ್ಲಿಸಲು ಉದ್ಲೋಗಿಗಳ ಭವಿಷ್ಣನಿಧಿ ಸಂಘಟನೆ ಇಪಿಎಫ್ಓ ಹಲವು ಅವಕಾಶಗಳನ್ನು ಕಲ್ಪಿಸಿದೆ ತಮ್ಮ ಮನೆಯ ಸಮೀಪವಿರುವ ಇಪಿಎಫ್ಓ ಕಚೇರಿಗಳು ಬ್ಯಾಂಕ್ ಶಾಖೆಗಳು ಅಂಜೆ ಕಚೇರಿಗಳಲ್ಲೂ ಜೀವನ್ ಪ್ರಮಾಣ್ ಪತ್ರವನ್ನು ಸಲ್ಲಿಸಬಹುದಾಗಿದೆ

ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಪಿಂಚಣಿದಾರರ ಮನೆ ಬಾಗಿಲಿನಲ್ಲೇ ಡಿಜಿಟಲ್ ಲೈಪ್ ಸರ್ಟಫಿಕೆಟ್ ಸಲ್ಲಿಸಲು ಅವಕಾಶ ಕಲ್ಪಿಸಿದೆ ಇತ್ತೀಚಿನ ಮಾರ್ಗಸೂಚಿಯಂತೆ ಪಿಂಚಣಿದಾರರು ತಮ್ಮ ಡಿಜಿಟಲ್ ಲೈಪ್ ಸರ್ಟಿಫಿಕೆಟ್ನ್ನು ವರ್ಷದ ಯಾವುದೇ ದಿನದಂದು ಸಲ್ಲಿಸಬಹುದಾಗಿದ್ದು